ಅನುಸೂಚತ ಬುಡಕಟ್ಟುಗಳು ಹಾಗೂ ಇತರ ಹಿಂದುಳದ ವರ್ಗಗಳ ನೇಮಕಾತಿ ಮುಂತಾದವುಗಳ ಮೀಸಲಾತಿ ತಿದ್ದುಪಡಿ ವಿಧೇಯಕ ಪ್ರಸ್ತಾವವನ್ನು ಸದನದಲ್ಲಿ ಮಂಡಿಸಿದರು

ವರದಿ ಬಂದ ನಂತರ ಸೂಕ್ತ ತ್ರಮ ಕೈಗೊಳ್ಳಲಾಗುವುದು ಎಂದು ಮುಖ್ಯಮಂತ್ರಿ ಎಚ್

ಕುಮಾರಸ್ವಾಮಿ ಹೇಳಿದ್ದಾರೆ

ಕಂದಾಯ ಇಲಾಖೆ ಅಭಿವೃದ್ದಿಪಡಿಸಿದ ಸಾಫ್ಟ್ವೇರ್ನಲ್ಲಿ ರೈತರ ಮಾಹಿತಿ ಅಳವಡಿಸಲಾಗುತ್ತಿದೆ ಅರ್ಹ ಮಾನದಂಡಗಳ ಬಗ್ಗೆ ಆಗಿಂದಾಗ್ಗೆ ಆದೇಶ ಹೊರಡಿಸಲಾಗಿದೆ

ಈ ಎರಡೂ ತಾಲ್ಲೂಕುಗಳಲ್ಲಿ ಪ್ರಾಯೋಗಿಕವಾಗಿ ಯೋಜನೆ ಜಾರಿಗೆ ತರಲಾಗಿದೆ ಎಂದು ಅವರು ಹೇಳಿದರು

ಅರ್ಹ ರೈತರನ್ನು ಗುರುತಿಸುವ ಕಾರ್ಯ ಪ್ರಗತಿಯಲ್ಲಿದೆ ಮಾಹಿತಿ ಪರಿಶೀಲನೆ ನಂತರ ಹಣವನ್ನು ಹಂತ ಹಂತವಾಗಿ ಬಿಡುಗಡೆ ಮಾಡಲಾಗುವುದು

ಮಧ್ಯ ಪ್ರವೇಶಿಸಿದ ಜೆಡಿಎಸ್ ಶಾಸಕ ಕೆ

ಶಿವಲಿಂಗೇಗೌಡ ರೈತರ ಸಾಲಮನ್ನಾದ ಬಗ್ಗೆ ಅರ್ಧಗಂಟೆ ವಿಶೇಷ ಚರ್ಚೆ ನಡೆಯಬೇಕೆಂದು ಸಲಹೆ ನೀಡಿದರು ಇದಕ್ಕೆ ಸಹಮತ ವ್ಯಕ್ಷಪಡಿಸಿದ ಸ್ವೀಕರ್ ರಮೇಶ್ಕುಮಾರ್ ನಾಳೆ ಮಧ್ಯಾಷ್ನ ಅರ್ಧಗಂಟೆ ಚರ್ಚೆಗೆ ಅವಕಾಶ ನೀಡಲಾಗುತ್ತದೆ ಎಂದು ಹೇಳಿದರು

ದೇಶಪಾಂಡೆ ಹೇಳದ್ದಾರೆ

ಪ್ರತಿಪಕ್ಷದ ನಾಯಕ ಬಿ

ಯಡಿಯೂರಪ್ಪ ಬಿಜೆಪಿಯ ತಾಸಕರಾದ ವಿ ಸೋಮಣ್ಣ ಕುಮಾರ್ ಬಂಗಾರಪ್ಪ ಸೇರಿದಂತೆ ಅನೇಕ ಶಾಸಕರು ಬರ ಪರಿಸ್ಥಿತಿ ನಿರ್ವಹಣೆಗೆ ಹಲವು ಸಲಹೆ ಮಾರ್ಗದರ್ಶನ ನೀಡಿದರು

ಮಹೇಶ್ ಹೇಳಿದ್ದಾರೆ ಬೆಳಗಾವಿಯಲ್ಲಿಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು ಹಂಪಿ ಬಾದಾಮಿಯಂತಹ ಐತಿಹಾಸಿಕ ಸ್ವಳಗಳ ಅಭಿವೃದ್ದಿಗೆ ಸರ್ಕಾರ ಗಮನ ಹರಿಸಿದ್ದು ರಸ್ತೆ ಸಂಪರ್ಕ ಸೇರಿದಂತೆ ಮತ್ತಿತರ ಪ್ರವಾಸಿಗರಿಗೆ ಸೌಕರ್ಯ ಕಲ್ಪಿಸುವ ಕೆಲಸಗಳನ್ನು ಕೈಗೊಳ್ಳಲಾಗುವುದು ಎಂದು ಹೇಳಿದರು

ವಿಧಾನಸಭೆಯಲ್ಲಿಂದು ಪ್ರಶ್ನೋತ್ತರ ವೇಳೆಯಲ್ಲಿ ವಿಷಯ ಪ್ರಸ್ತಾಪಿಸಿದ ಬಿಜೆಪಿಯ ಕೆ

ಈತ್ವರಪ್ಪ ಪ್ರಕ್ಷೆಗೆ ಉತ್ತರಿಸಿದ ವಸತಿ ಮತ್ತು ನಗರಾಭಿವೃದ್ಧಿ ಸಚಿವ ಯು ಟಿ ಖಾದರ್ ಬೆಳಗಾವಿ ದಾವಣಗೆರೆ ಹುಬ್ಲಳ್ಳಿ ಧಾರವಾಡ ಶಿವಮೊಗ್ಗ ಮಂಗಳೂರು ತುಮಕೂರು ಹಾಗೂ ಬೆಂಗಳೂರನ್ನು ಸ್ಥಾಟ್ ಸಿಟಿ ಯೋಜನೆಯಡಿ ಕೇಂದ್ರ ಸರ್ಕಾರ ಆಯ್ಕೆಮಾಡಿದೆ ಆದರೆ ಯೋಜನೆ ಅನುಷ್ಟಾನಕ್ಕೆ ಹೊಸ ಕರಡು ನೀತಿ ಅಗತ್ಯ ಇರುವುದರಿಂದ ಕಾಮಗಾರಿ ಪ್ರಕ್ರಿಯೆ ಆರಂಭದಲ್ಲಿ ವಿಳಂಬವಾಗುತ್ತಿದೆ ಎಂದು ತಿಳಿಸಿದರು ಆದಾಗ್ನೂ ಯೋಜನೆ ಅನುಷ್ನಾನಕಾಗಿ ಸರ್ಕಾರ ವಿಶೇಷ ಉದ್ದೇಶಿತ ವಾಹನಗಳನ್ನು ಸೃಷ್ಷಿಸಿದ್ದು ಜಿಲ್ಲಾಧಿಕಾರಿಗಳು ಅಥವಾ ನಗರಸಭೆಯನ್ನು ಇದರ ಮುಖ್ಯಸ್ವರನ್ನಾಗಿ ಮಾಡಲಾಗಿದೆ ಎಂದು ಯು

ಖಾದರ್ ಹೇಳಿದರು

ವಿಧಾನಪರಿಷತ್ನ ಹಂಗಾಮಿ ಸಭಾಪತಿಯಾಗಿದ್ದ ಬಸವರಾಜಹೊರಟ್ಟಿ ಅವರು ಪ್ರತಾಪ್ಚಂದ್ರಶೆಟ್ಟಿ ಅವರಿಗೆ ಅಧಿಕಾರ ಹಸ್ತಾಂತರಿಸಿದರು ನೂತನ ಸಭಾಪತಿಗಳಿಗೆ ಅಭಿನಂದನೆ ಸಲ್ಲಿಸಿದ ಉಪಮುಖ್ಯಮಂತ್ರಿ ಡಾ

ಪರಮೇಶ್ವರ್ ಹಾಗೂ ಸಭಾನಾಯಕಿ ಜಯಮಾಲಾ ಸುಗಮ ಕಲಾಪ ನಡೆಸಿಕೊಂಡು ಹೋಗಲು ಎಲ್ಲಾ ರೀತಿಯ ನೆರವು ನೀಡುವುದಾಗಿ ಹೇಳಿದರು ಬಳಕ ಮಾತನಾಡಿದ ಪ್ರತಾಪ್ಚಂದ್ರಕೆಟ್ಟ ಸಭಾಪತಿ ಫನತೆಗೆ ಚ್ಚುತಿ ಬಾರದಂತೆ ಕರ್ತವ್ದ ನಿರ್ವಹಿಸುವುದಾಗಿ ಹೇಳಿದರು

ಸ್ಪೀಕರ್ ಸುಮಿತ್ರಾ ಮಹಾಜನ್ ಸಂತಾಪ ಸೂಚಕ ನಿರ್ಣಯ ಮಂಡಿಸಿ ಮೃತರ ಸೇವೆಯನ್ನು ಸ್ಪರಿಸಿದರು ಮೃತರ ಗೌರವಾರ್ಥ ಒಂದು ನಿಮಿಷ ಮೌನಾಚರಣೆ ಮೂಲಕ ಶ್ರದ್ದಾಂಜಲಿ ಸಲ್ಲಿಸಲಾಯಿತು ನಂತರ ವಿವಿಧ ವಿಷಯಗಳ ಕುರಿತಂತೆ ಕಾಂಗ್ರೆಸ್ ಶಿವಸೇನೆ ಹಾಗೂ ತಮಿಳುನಾಡಿನ ಎಐಎಡಿಎಂಕೆ ಸದಸ್ಟರು ತೀವ್ರ ಪ್ರತಿಭಟನೆ ಆರಂಭಿಸಿದರು ಕರ್ನಾಟಕ ಸರ್ಕಾರ ಕೈಗೊಳ್ಳಲು ಉದ್ದೇಶಿಸಿರುವ ಮೇಕೆದಾಟು ಯೋಜನೆ ವಿರೋಧಿಸಿ ಎಐಎಡಿಎಂಕೆ ಸದಸ್ಯರು ಪ್ರತಿಭಟನೆ ನಡೆಸಿದರೆ ರಾಫೆಲ್ ಒಪ್ಪಂದವನ್ನು ಸಂಸತ್ತಿನ ಜಂಟಿ ಸಮಿತಿಯಿಂದ ತನಿಖೆಗೆ ಒಪ್ಪಿಸಬೇಕೆಂದು ಕಾಂಗ್ರೆಸ್ ಸದಸ್ಟರು ಆಗ್ರಹಿಸಿದರು

ಇದರಿಂದ ಸದನದಲ್ಲಿ ಗದ್ದಲ ಉಂಟಾದ್ದರಿಂದ ಸಭಾಧ್ಯಕ್ಷೆ ಸುಮಿತ್ರ ಮಹಾಜನ್ ದಿನದ ಮಟ್ಟಗೆ ಕಲಾಪವನ್ನು ಮುಂದೂಡಿದರು ಇದೇ ವಿಚಾರ ರಾಜ್ಯಸಭೆಯಲ್ಲೂ ಪ್ರತಿಧ್ವನಿಸಿದ್ದರಿಂದ ಮಧ್ಯಾಷ್ನದವರೆಗೂ ಕಲಾಪವನ್ನು ಮುಂದೂಡಲಾಗಿತ್ತು ಮತ್ತೆ ಕಲಾಪ ಸಮವೇಶಗೊಂಡಾಗಲೂ ಗದ್ದಲ ಮುಂದುವರೆದಿದ್ದರಿಂದ ಸಭಾಪತಿ ಎಂ ವೆಂಕಯ್ಥನಾಯ್ದು ಕಲಾಪವನ್ನು ನಾಳೆಗೆ ಮುಂದೂಡಿದರು

ಬೆಳಗಾವಿಯಲ್ಲಿಂದು ಸುದ್ವಿಗಾರರೊಂದಿಗೆ ಮಾತನಾಡಿದ ಅವರು ಪಂಚರಾಜ್ಯ ಫಲಿತಾಂಶ ಪ್ರಜಾಪ್ರಭುತ್ವ ಹಾಗೂ ಜನತೆಗೆ ಸಿಕ್ಕ ಜಯವಾಗಿದೆ ಕೇಂದ್ರ ಸರ್ಕಾರ ಹಾಗೂ ಅಯಾ ರಾಜ್ಯಗಳ ಬಿಜೆಪಿ ಸರ್ಕಾರದ ತಪ್ಪು ನೀತಿಯಿಂದಾಗಿ ಈ ರೀತಿಯ ಫಲಿತಾಂಶ ಬಂದಿದೆ ಎಂದರು ಅಂಚೆ ಇಲಾಖೆ ಹಾಗೂ ಆರೋಗ್ಯ ಮತ್ತು ಕುಟುಂಬ ಕಲ್ಡಾಣ ಇಲಾಖೆಯ ಸಹಯೋಗದಲ್ಲಿ ಇಂದು ಸಾರ್ವತ್ರಿಕ ಆರೋಗ್ಣ ರಕ್ಷಣೆ ದಿನವನ್ನು ಆಚರಿಸಲಾಯಿತು ಬೆಂಗಳೂರಿನ ಪ್ರಧಾನ ಅಂಚೆ ಕಚೇರಿಯಲ್ಲಿ ನಡೆದ ಸಮಾರಂಭದಲ್ಲಿ ಪೋಸ್ಟ್ ಮಾಸ್ಟರ್ ಜನರಲ್ ಜೆ ನಟರಾಜನ್ ವಿಶೇಷ ಅಂಚೆ ಲಕೋಟೆ ಬಿಡುಗಡೆ ಮಾಡಿದರು ಈ ಸಂದರ್ಭದಲ್ಲಿ ಮಾತನಾಡಿದ ರಾಷ್ಟೀಯ ಆರೋಗ್ಯ ಮಿಷನ್ನ ಕರ್ನಾಟಕದ ನಿರ್ದೇಶಕ ಡಾ ರತನ್ ಕೇಲ್ಕರ್ ಆಯುಪ್ನನ್ ಭಾರತ್ ಯೋಜನೆ ವಿಶ್ವ ಆರೋಗ್ಟ ರಕ್ಷಣೆಯ ಆಧಾರಸ್ವಂಭವಾಗಿದೆ ಎಂದರು

ಶಿವಣ್ಣ ತಿಳಿಸಿದ್ದಾರೆ

ಕರ್ನಾಟಕ ರಾಜ್ಯ ಉಗ್ರಾಣ ನಿಗಮದಿಂದ ಭತ್ತ ಖರೀದಿ ಮಾಡಲಾಗುತ್ತದೆ ಎಂದು ಹೇಳಿದರು

ಇತ್ತೀಚಿಗೆ ನಡೆದ ಲೋಕಸಭಾ ಉಪ ಚುನಾವಣೆಯಲ್ಲಿ ಬಳ್ಳಾರಿ ಕ್ಷೇತ್ರದಿಂದ ಆಯ್ಕೆಯಾದ ಎ

ಉಗ್ರಪ್ಪ ಹಾಗೂ ಮಂಡ್ಯ ಕ್ಷೇತ್ರದಿಂದ ಆಯ್ಕೆಯಾದ ಎಲ್

ಶಿವರಾಮೇಗೌಡ ಲೋಕಸಭೆಯಲ್ಲಿಂದು ಪ್ರಮಾಣ ವಚನ ಸ್ವೀಕರಿಸಿದರು ್ವೀಕರ್ ಸುಮಿತ್ರಾ ಮಹಾಜನ್ ನೂತನ ಸದಸ್ಕರಿಗೆ ಪ್ರಮಾಣ ವಚನ ಬೋಧಿಸಿದರು